ರಾಯಚೂರಿನಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಕೇಂದ್ರ ಸ್ವಾಪನೆ ಮಾಡುವಂತೆ ಪಶುಸಂಗೋಪನಾ ಖಾತೆ ಸಚಿವ ವೆಂಕಟರಾವ್ ನಾಡಗೌಡ ಕೇಂದ್ರಕ್ಕೆ ಮನವಿ ಪಕ್ಷ ಸಂಘಟನೆ ಹಾಗೂ ಜಿಲ್ಲೆಗಳ ಸ್ವಿತಿಗತಿ ತಿಳಿಯಲು ಬಿಜೆಪಿ ರಾಜ್ನಾಧ್ಯಕ್ಷ ಬಿ

ಯಡ್ಕೂರಪ್ಪ ನೇತೃತ್ವದಲ್ಲಿ ಇಂದಿನಿಂದ ರಾಜ್ಞ ಪ್ರವಾಸ

ವಿಕಾಸಸೌಧದಲ್ಲಿ ನಿನ್ನೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ನಂತರ ಮಾತನಾಡಿದ ಅವರು ರೈಶರು ಬೆಳೆಯುವ ಎಲ್ಲ ಬೆಳೆಗಳ ಮಾಹಿತಿಯ ಕಲೆ ಹಾಕಲು ಆಧುನಿಕ ತಂತ್ರಜ್ಞಾನ ಬಳಸಲಾಗುತ್ತಿದೆ ಎಂದರು

ಒಂದು ವೇಳೆ ಮಳೆ ಅಭಾವ ಉಂಟಾದಲ್ಲಿ ಪರ್ಯಾಯ ಬೆಳೆಗಳಿಗೂ ಅಗತ್ತ ಮುಂಜಾಗ್ಯತಾ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು ಬಿತ್ತನೆಗೆ ಬೇಕಾಗುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಇಲ್ಲ

ಗೋದಾಮುಗಳಲ್ಲಿ ಅಗತ್ಯವಿರುವ ಬೀಜ ಮತ್ತು ರಸಗೊಬ್ಬರವನ್ನು ದಾಸ್ತಾನು ಮಾಡಲಾಗಿದೆ ಎಂದರು ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಪುದ್ದೆಗಳನ್ನು ಶೀಘ ಭರ್ತಿ ಮಾಡಿಕೊಳ್ಳಲಾಗುವುದು ಇಲಾಖೆಯಲ್ಲಿರುವ ಕೃಷಿ ಇಂಜಿನೀಯರಿಂಗ್ ವಿಭಾಗವನ್ನು ಕಾಲೇಜನ್ನಾಗಿ ಮೇಲ್ವರ್ಜೆಗೇರಿಸಲಾಗಿದೆ ಎಂದು ಸಚಿವ ಎನ್

ಹುಬ್ವಳ್ಳಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹುಬ್ವಳ್ಳಿ ಧಾರವಾಡ ಅವಳಿ ನಗರವನ್ನು ರಾಜ್ಯದ ಮಾದರಿ ನಗರವನ್ನಾಗಿ ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಹೇಳಿದರು

ಸರ್ಕಾರದ ಎಲ್ಲಾ ಯೋಜನೆಗಳು ಮೂರ್ಣಗೊಂಡ ಬಳಿಕ ಹುಬ್ವಳ್ಳಿ ಧಾರವಾಡ ಅವಳಿ ನಗರ ಅಂತರಾಷ್ಷೀಯ ಮಟ್ಟದ ನಗರವಾಗಿ ಪ್ರವರ್ಧಮಾನಕ್ಕೆ ಬರಲಿದೆ ಎಂದು ಹೇಳಿದರು

ಖಾದರ್ ಮಾಹಿತಿ ನೀಡಿದರು ರಾಯಚೂರಿನಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡುವಂತೆ ಪಶುಸಂಗೋಪನಾ ಖಾತೆ ಸಚಿವ ವೆಂಕಟರಾವ್ ನಾಡಗೌಡ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ಕೇಂದ್ರ ಕೃಷಿ ಖಾತೆ ಸಚಿವ ರಾಧಾ ಮೋಪನಸಿಂಗ್ ಅವರನ್ನು ಭೇಟಿ ಮಾಡಿ ತುಂಗಭದ್ರಾ ಎಡದಂಡೆ ಮತ್ತು ನಾರಾಯಣಪುರ ಬಲದಂಡೆ ನಾಲೆಯಿಂದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಪತ್ತಿ ಭಕ್ತ ಜೋಳ ತೊಗರಿ ಸಜ್ಜೆ ಮೆಣಸಿನಕಾಯಿ ಸೇರಿದಂತೆ ಪ್ರಮುಖ ಕೃಷಿ ಉತ್ಪನ್ನಗಳನ್ನು ಬೆಳೆಯಲಾಗುತ್ತಿದೆ ಆದ್ದರಿಂದ ಕೃಷಿಯಲ್ಲಿ ಹೊಸ ತಾಂತ್ರಿಕತೆ ಮತ್ತು ಸಂಶೋಧನೆಯ ಹಿನ್ನೆಲೆ ರಾಯಚೂರಿನಲ್ಲಿ ಕೇಂದ್ರ ಸರಕಾರದ ಕೃಷಿ ವಿಶ್ವ ವಿದ್ಯಾಲಯ ಅಥವಾ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪನೆಯ ಅಗತ್ಯವಿದೆ ಎಂದು ಸಚಿವರಲ್ಲಿ ಮನವಿ ಮಾಡಿದ್ದಾರೆ ಎಂದು ನಮ್ಮ ಬಾತ್ಮಿದಾರರ ವರದಿ ತಿಳಿಸಿದೆ

ಪಕ್ಷ ಸಂಘಟನೆ ಹಾಗೂ ಜಿಲ್ಲೆಗಳ ಸ್ಥಿತಿಗತಿ ತಿಳಿಯಲು ಇಂದು ರಾಜ್ಯ ಪ್ರವಾಸ ಆರಂಭಿಸಲಿದ್ದೇನೆ ಎಂದು ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡ್ಯೂರಪ್ಪ ಹೇಳಿದ್ದಾರೆ ಈ ಕುರಿತು ಟ್ವಿಬ್ ಮಾಡಿರುವ ಅವರು ಪ್ರವಾಸದ ಮೊದಲ ದಿನವಾದ ಇಂದು ಬೀದರ್ ಹಾಗೂ ಕಲಬುರಗಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿರುವುದಾಗಿ ಎಂದು ಹೇಳಿದ್ದಾರೆ

ಯಡ್ಕೂರಪ್ಪ ನೇತೃತ್ವದ ತಂಡ ಬೀದರ್ನಿಂದ ಜಗದೀಶ್ ಶೆಟ್ಟರ್ ನೇತೃತ್ವದ ತಂಡ ಶಿವಮೊಗ್ಗದಿಂದ ಈಶ್ವರಪ್ಪ ನೇತೃತ್ವದ ತಂಡ ಮಂಡ್ಕ ಜಿಲ್ಲೆಯಿಂದ ಪ್ರವಾಸ ಕೈಗೊಳ್ಳಲಿದೆ

ಕೆಲವು ದಿನಗಳ ಕಾಲ ಬಿಡುವು ನೀಡಿದ್ದ ವರುಣ ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಆರ್ಭಟಿಸಿದ್ದು ಧಾರಾಕಾರ ಮಳೆಗೆ ಕೊಡಗು ಜಿಲ್ಲೆಯಾದ್ದಂತ ನದಿ ತೊರೆಗಳು ತುಂಬಿ ಪರಿಯುತ್ತಿವೆ

ಧಾರಾಕಾರ ಮಳೆಯಿಂದಾಗಿ ಕಾವೇರಿ ನದಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಭಾಗಮಂಡಲದ ತ್ರಿವೇಣಿ ಸಂಗಮ ವ್ಯಾಪ್ತಿಯ ರಸ್ತೆಗಳು ಜಲಾವೃತಗೊಂಡಿವೆ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮಡಿಕೇರಿ ಮಂಗಳೂರು ರಸ್ತೆಯ ಒಂದು ಭಾಗ ಕುಸಿದು ಬಿದ್ದಿದೆ

ಇದೇ ರೀತಿ ಮಳೆ ಮುಂದುವರಿದರೆ ರಸ್ತೆಯ ಬಹುತೇಕ ಭಾಗ ಕುಸಿಯುವ ಸಾಧ್ಯತೆಗಳಿದ್ದು ವಾಹನಗಳ ಸಂಚಾರ ದುಸ್ತರವಾಗಲಿದೆ ಹೀಗಾಗಿ ಕೊಡಗು ಜಿಲ್ಲೆಯಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೇ ಘೋಷಿಸಲಾಗಿದೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಷೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬ್ಯಾರೀಕೇಡ್ಗಳನ್ನು ಅಳವಡಿಸುವ ಮೂಲಕ ಮುಂಜಾಗೃತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ನಮ್ನ ಬಾತ್ವಿದಾರರ ವರದಿ ತಿಳಿಸಿದೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕೇಂದ್ರ ಸರ್ಕಾರದಿಂದ ಬೀದರ ಜಿಲ್ಲೆಗೆ ಕಳೆದ ನಾಲ್ಕು ವರ್ಷಗಳಲ್ಲಿ ನೀಡಿದ ಕೊಡುಗೆಗಳ ಕುರಿತು ಸಿದ್ದಪಡಿಸಿದ ಸಾಧನೆಯ ಮಸ್ತಕವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅರ್ಪಿಸಿದ್ದೆನೆ ಎಂದು ಸಂಸದ ಭಗವಂತ ಖೂಬ ಹೇಳಿದ್ದಾರೆ ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು ಜಿಲ್ಲೆಯಲ್ಲಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಯಶಸ್ವಿ ಅನುಷ್ಠಾನ ರೈಲ್ವೆ ಇಲಾಖೆ ರಾಷ್ಟೀಯ ಪೆದ್ದಾರಿಗಳ ಅಭಿವೃದ್ದಿ ಸಾಮಾಜಿಕ ಸ್ಪಂದನೆ ಜನತೆಗೆ ಲಭ್ಯವಾಗುತ್ತಿರುವ ಸೇವೆ ಹಾಗೂ ಪಲವಾರು ಅಭಿವೃದ್ದಿ ಕಾರ್ಯಗಳ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪರ್ಷ ವ್ಯಕ್ತಪಡಿಸಿ ಬೀದರ್ ಜಿಲ್ಲೆಯ ಅಭಿವೃದ್ದಿಗೆ ಇನ್ನು ಹೆಚ್ಚಿನ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಬೀದರ ಯತವಂತಪೂರ ಕಲಬುರಗಿ ಮುಖಾಂತರ ಬೀದರನಿಂದ ದೆಹಲಿ ಮತ್ತು ಹುಬ್ಬಳ್ಳಿಗೆ ಹೊಸ ರೈಲುಗಳು ಹಾಗೆ ಬೀದರನಿಂದ ನಾಗರಿಕ ವಿಮಾನಯಾನ ಪ್ರಾರಂಭ ಹಾಗೂ ಎಫ್ ಎಮ್ ಕೇಂದ್ರ ಆರಂಭ ಇತ್ಯಾದಿ ಅಭಿವ್ಯದ್ದಿ ಕಾರ್ಯಗಳು ಮೂರ್ಣಗೊಳ್ಳಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಪ್ರಧಾನಿ ಭರವಸೆ ನೀಡಿದ್ದಾರೆ ಎಂದು ಸಂಸದ ಭಗವಂತ ಖೂಬ ತಿಳಿಸಿದ್ದಾರೆ ಮೊನ್ನೆ ನಿಧನರಾದ ತಮಿಳುನಾಡಿನ ಮಾಜಿ ಮುಖ್ಖಮಂತ್ರಿ

ಕರುಣಾನಿಧಿ ಅವರ ಪಾರ್ಥೀವ ಶರೀರದ ಅಂತ್ತಸಂಸ್ಕಾರ ಚೆನ್ನೈನ ಮರೀನಾ ಬೀಚ್ನಲ್ಲಿ ನಿನ್ನೆ ಸಂಜೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು ಕರುಣಾನಿಧಿ ಅವರ ಕುಟುಂಬ ಸದಸ್ಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕೇಂದ್ರ ಸಚಿವರು ವಿವಿಧ ರಾಜ್ಜಗಳ ಮುಖ್ಯಮಂತ್ರಿಗಳು ವಿವಿಧ ಪಕ್ಷಗಳ ಮುಖಂಡರು ಚಿತ್ರರಂಗದ ಪ್ರಮುಖರು ಸೇರಿದಂತೆ ಅನೇಕ ಗಣ್ಣರು ಅಂತ್ಯ ಸಂಸ್ಕಾರದ ವೇಳೆ ಹಾಜರಿದ್ದರು ಮಾಜಿ ಸಚಿವ ಹಾಗೂ ಚಳ್ಳಕೇರೆಯ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಅವರು ಬೆಂಗಳೂರಿನಲ್ಲಿ ನಿನ್ನೆ ನಿಧನರಾಗಿದ್ದಾರೆ

ಬಹು ಅಂಗಾಂಗ ವೈಫಲ್ಕದಿಂದ ಬಳಲುತ್ತಿದ್ದ ಅವರು ಕೆಲ ದಿನಗಳಿಂದ ಚಿಕಿತ್ಲೆ ಪಡೆಯುತ್ತಿದ್ದರು

ತಿಪೇಸ್ವಾಮಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ತಾಮಿ ಉಪಮುಖ್ಯಮಂತ್ರಿ ಡಾಕ್ಷರ್ ಜಿ ಪರಮೇಶ್ವರ ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡ್ಕೂರಪ್ಪ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಮತ್ತಿತ್ತರ ಗಣ್ಯರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಮ್ಲೆಸೂರು ದಸರಾ ಮಹೋತ್ಪವದಲ್ಲಿ ಏರ್ ಶೋ ಪ್ರದರ್ಶನ ಕುರಿತಂತೆ ದಸರಾ ಉನ್ನತ ಸಮಿತಿ ಶೀರ್ಮಾನ ಕ್ರೆಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಹೇಳಿದ್ದಾರೆ ದಸರಾ ಮಹೋತ್ಸವದ ಅಂಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮೈಸೂರಿನಲ್ಲಿ ನಿನ್ನೆ ನಡೆದ ಪೂರ್ವಸಿದ್ದತೆ ಸಭೆಯಲ್ಲಿ ಅವರು ಮಾತನಾಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಎಲ್ಲ ದೆಳೆಗಳ ಸಮಗ್ರ ಮಾಹಿತಿಗೆ ಡ್ರೋಣ್ ಬಳಕೆ ಮೂಲಕ ಅಧ್ಯಯನ ಕೃಷಿ ಖಾತೆ ಸಚಿವ ಎನ್

ರಾಯಚೂರಿನಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಕೇಂದ್ರ ಸ್ಟಾಪನೆ ಮಾಡುವಂತೆ ಪಶುಸಂಗೋಪನಾ ಖಾತೆ ಸಚಿವ ವೆಂಕಟರಾವ್ ನಾಡಗೌಡ ಕೇಂದ್ರಕ್ಕೆ ಮನವಿ ಪಕ್ಷ ಸಂಘಟನೆ ಹಾಗೂ ಜಿಲ್ಲೆಗಳ ಸ್ಥಿತಿಗತಿ ತಿಳಿಯಲು ಬಿಜೆಪಿ ರಾಜ್ಕಾಧ್ಯಕ್ಷ ಬಿ

ಯಡ್ಕೂರಪ್ಪ ನೇತೃತ್ವದಲ್ಲಿ ಇಂದಿನಿಂದ ರಾಜ್ಯ ಪ್ರವಾಸ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು